ಜನರ ಜೀವನಮಟ್ಟ ಸುಧಾರಣೆಗೆ ಹಣಕಾಸು ಬಳಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚನೆ

ಆಧಾರ್ ಯೋಜನೆಯನ್ನು ಕುರಿತ ಬಹುನಿರೀಕ್ಷಿತ ತೀರ್ಪನ್ನು ಸುಪ್ರೀಂಕೋರ್ಟ್ ಇಂದು ಪ್ರಕಟಿಸಿದೆ

ಬ್ಯಾಂಕ್ ಬಾತೆಗಳಿಗೆ ಮೊಬ್ಲೆಲ್ ಪೋನುಗಳಿಗೆ ಹಾಗೂ ತಾಲಾ ದಾಖಲಾತಿಗಳಿಗೆ ಆಧಾರ್ ಜೋಡಿಸಬೇಕೆಂಬ ನಿಬಂಧನೆಗಳನ್ನು ಕೋರ್ಟ್ ರದ್ಗುಪಡಿಸಿದೆ

ಮುಖ್ಯ ನ್ಯಾಯಮೂರ್ತಿ ದೀಪಕ್ಮಿಶ್ರಾ ನೇತೃತ್ವದ ಈ ಪೀಠ ಸರ್ಕಾರದ ಸವಲತುಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ತಲುಪಿಸುವ ಉದ್ಯೇತದಿಂದಲೇ ಆಧಾರ್ ಯೋಜನೆಯನ್ನು ರೂಪಿಸಲಾಗಿದೆ ಮತ್ತು ಜನರ ಫನತೆಯನ್ನು ಕೇವಲ ವೈಯಕ್ಷಿಕ ಧ್ವಷ್ಠಿಯಿಂದ ಮಾತ್ರವಲ್ಲ ಸಮುದಾಯದ ಆಯಾಮದಿಂದಲೂ ಗಣನೆಗೆ ತೆಗೆದುಕೊಳ್ಳುವಲ್ಲಿ ಆಧಾರ್ ಯೋಜನೆ ರೂಪಿತವಾಗಿದೆ ಎಂದು ತಿಳಿಸಿತು ಆಧಾರ್ ಯೋಜನೆ ಅತ್ನುನ್ನತ ಜನಹಿತಾಸಕ್ತಿಯನ್ನು ಹೊಂದಿರುವ ವಿಶಿಷ್ಠ ಕಾರ್ಯಕ್ರಮವಾಗಿದೆ ಎಂದೂ ಸಹ ನ್ಯಾಯಪೀಠ ಹೇಳತು ಆಧಾರ್ ವ್ಯವಸ್ಥೆಯಲ್ಲಿ ವೈಯಕ್ತಿಕ ದತ್ತಾಂಶ ಸಂರಕ್ಷಣೆಗೆ ಸಶಕ್ತ ತ್ರಮಗಳನ್ನು ಶೀಘದಲ್ಲೇ ರೂಪಿಸಬೇಕು ಎಂದು ಸೂಚಿಸಿತು ವೈಯಕ್ತಿಕ ಗುರುತುಗಳನ್ನು ಪ್ರಮಾಣಿಕರಿಸಿಯೇ ಆಧಾರ್ ಗುರುತಿನ ಚೀಟಗಳನ್ನು ನೀಡುವುದರಿಂದ ವಿಶಿಷ್ಟ ಗುರುತು ಪುರಾವೆಗಳು ದುರುಪಯೋಗವಾಗುವ ಸಾಧ್ಯತೆ ಇಲ್ಲ ಎಂದು ನ್ನಾಯಾಲಯ ತಿಳಿಸಿತು ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಆಧಾರ್ ವಿವರಗಳನ್ನು ನೀಡುವ ಅಗತ್ಯವಿಲ್ಲ ಸಿಬಿಎಸ್ಸಿ ನೀಟ್ ಹಾಗೂ ಯುಜಿಸಿಗಳು ಆಧಾರ್ಅನ್ನು ಕಡ್ಡಾಯಗೊಳಿಸಲು ಸಾಧ್ಯವಿಲ್ಲ ಎಂದು ಸಪ ನ್ನಾಯಾಲಯ ಸ್ಪಪಪಡಿಸಿದೆ ಆಧಾರ್ ಯೋಜನೆಯ ಸಾಂವಿಧಾನಿಕ ಮಾನ್ನತೆಯನ್ನು ಪ್ರತ್ನಿಸಿದ್ದ ಹಲವು ಅರ್ಜಿಗಳ ವಿಚಾರಣೆಯ ನಂತರ ಸುಪ್ರೀಂಕೋರ್ಟ್ ಇಂದು ಈ ಮಹತ್ತಪೂರ್ಣ ತೀರ್ಪನ್ನು ಪ್ರಕಟಿಸಿದೆ ವಿಷಯ ಕುರಿತಂತೆ ನ್ನಾಯಪೀಕ ಮೂರು ಜೊತೆ ತೀರ್ಪುಗಳನ್ನು ಪ್ರಕಟಿಸಿದ್ದು ಮೊದಲನೆಯ ತೀರ್ಪನ್ನು ನ್ನಾಯಮೂರ್ತಿ ಎ

ಸಿಪ್ರಿ ನೀಡಿದ್ದು ತೀರ್ಪನ್ನು ಅವರೇ ಬರೆದಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರು ನ್ಯಾಯಮೂರ್ತಿಗಳಾದ ಎ

ಖಾನ್ವಿಲ್ಲರ್ ಚಂದ್ರಚೂಡ್ ಎ ಭೂಷಣ್ ಅವರನ್ನೊಳಗೊಂಡಂತೆ ಐವರು ನ್ನಾಯಮೂರ್ತಿಗಳು ಪೀಠದ ಭಾಗವಾಗಿದ್ದರೂ ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿಗತ ಅಭಿಪ್ರಾಯಗಳನ್ನು ದಾಖಲಿಸಿದ್ದಾರೆ ಈ ಪೈಕಿ ನ್ನಾಯಮೂರ್ತಿ ಚಂದ್ರಚೂಡ್ ಮೂವರು ನ್ಯಾಯಾಧೀಶರ ತೀರ್ಪಿಗೆ ಭಿನ್ನವಾದ ವಿಚಾರವನ್ನು ವ್ಯಕ್ತಪಡಿಸಿದ್ದು ನ್ಯಾಯಮೂರ್ತಿ ಭೂಷಣ್ ಬಹುಮತದ ತೀರ್ಪಿಗೆ ತಮ್ನ ಒಪ್ಪಿಗೆಯಿದೆ ಎಂದು ಹೇಳದ್ದಾರೆ

ಆಧಾರ್ ಸಿಂಧುತ್ವದ ದತ್ತಾಂಶವನ್ನು ಆರು ತಿಂಗಳಗೂ ಹೆಚ್ಚುಕಾಲ ಸಂಗ್ರಹಿಸುವಂತಿಲ್ಲ ಎಂದು ತಿಳಿಸಿದ್ದಾರೆ ವ್ವಕ್ರಿಯ ಖಾಸಗಿ ಪಕ್ಷು ಉಲ್ಲಂಘನೆಯ ಅವಕಾಶವೇ ಆಧಾರ್ ಕಾಯ್ಲೆಯಲ್ಲಿ ಇಲ್ಲ ಎಂದು ಪೀಠ ತಿಳಿಸಿದೆ ಆಧಾರ್ ಕುರಿತಂತೆ ಸುಪ್ರೀಂಕೋರ್ಟ್ ಇಂದು ನೀಡಿರುವ ತೀರ್ಪು ಐತಿಹಾಸಿಕ ಎಂದು ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಟ ಬಣ್ಣಿಸಿದ್ದಾರೆ ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ಅವರು ವಿಶಿಷ್ಟ ಗುರುತು ಸಂಬ್ಲೆಯ ಪೂರ್ಣ ಕಲ್ಪನೆಯನ್ನು ನ್ಯಾಯಾಂಗ ಪರಾಮರ್ಶೆಯ ನಂತರ ಸ್ನೀಕರಿಸಿರುವುದು ಸ್ನಾಗತಾರ್ಹ ನಿರ್ಧಾರ ಎಂದು ಹೇಳದರು

ದೂರ ಸಂಪರ್ಕ ವಲಯಕ್ಷೆ ಸಂಬಂಧಿಸಿದ ಕುಂದು ಕೊರತೆ ನಿವಾರಣೆಯ ಪ್ರಗತಿಯನ್ನು ಶ್ರಧಾನಿ ಪರಿತೀಲಿಸಿದರು ಈ ವಲಯದಲ್ಲಿನ ಇತ್ತೀಚಿನ ತಂತ್ರಜ್ಞಾನ ಸೇರಿದಂತೆ ಸಾಧಿಸಲಾಗಿರುವ ಪ್ರಗತಿಯನ್ನು ಅಧಿಕಾರಿಗಳು ಪ್ರಧಾನಿ ಅವರಿಗೆ ವಿವರಿಸಿದರು ದೂರ ಸಂಪರ್ಕ ವಲಯದ ಸಮಸ್ಥೆಗಳಿಗೆ ಆಧುನಿಕ ತಂತ್ರಜ್ವಾನದ ಮೂಲಕವೇ ಪರಿಹಾರ ಕಲ್ಪಿಸಬೇಕೆಂದು ಪ್ರಧಾನಿ ಸೂಚಿಸಿದರು ಸೇವಾದಾರರು ಗ್ರಾಹಕರಿಗೆ ಗುಣಮಟ್ಟದ ಹಾಗೂ ತ್ಯಪ್ತಿಕರ ಸೇವೆಯನ್ನು ಒದಗಿಸಬೇಕು ಎಂದು ಶ್ರಧಾನಿ ಒತ್ತಿ ಹೇಳಿದರು

ನಗರಾಭಿವೃದ್ದಿ ರಸ್ತೆ

ಪ್ರಧಾನಮಂತ್ರಿ ಖನಿಜ್ ಕ್ಷೇತ್ರ ಕಲ್ನಾಣ ಯೋಜನೆ ಪ್ರಗತಿಯನ್ನು ಪರಿತೀಲಿಸಿದರು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ಇತರ ಜಲ್ಲೆಗಳಲ್ಲೂ ಸಂಪನ್ನೂಲ ಲಭ್ಯವಾಗುತ್ತಿದ್ದು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಜನರ ಜೀವನಮಟ್ಟದ ಸುಧಾರಣೆಗೆ ಹಣಕಾಸು ಬಳಸಿಕೊಳ್ಲುವಂತೆ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿ ಸೂಚನೆ ನೀಡಿದರು ದೇಶದಲ್ಲಿ ಉತ್ತನ್ಯಗೊಳ್ಳಲಿರುವ ಹೆಚ್ಚುವರಿ ಸಕ್ಕರೆ ಪರಿಸ್ತಿತಿ ನಿರ್ವಹಣೆಗೆ ಅನುಕೂಲವಾಗುವಂತಹ ಸಮಗ್ರ ನೀತಿಗೆ ಆರ್ಥಿಕ ವ್ವವಹಾರಗಳ ಕೇಂದ್ರ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ದೆಹಲಿಯಲ್ಲಿಂದು ಹಣಕಾಸು ಸಚಿವ ಅರುಣ್ ಜೇಟ್ಟ ಮಾಧ್ವಮಗಳಿಗೆ ಈ ಮಾಹಿತಿ ನೀಡಿದರು

ಸರ್ಕಾರದ ಕ್ರಮದಿಂದ ದೇಶದಲ್ಲಿರುವ ಸಕ್ಕರೆ ಕಾರ್ಖಾನೆಗಳ ರಫ್ಟಿಗೆ ನೆರವಾಗಲಿದ್ದು ಇದರಿಂದ ಕಾರ್ಖಾನೆಗಳ ಪಣಕಾಸು ಸ್ತಿತಿ ಸುಧಾರಣೆಗೊಂಡು ರೈತರ ಕಬ್ಲಿನ ಬಾಕಿ ಹಣ ಪಾವತಿಗೆ ಅನುಕೂಲವಾಗಲಿದೆ ಎಂದು ವಿವರಿಸಿದರು ದೇಶದಲ್ಲಿ ವಿಮಾನ ನಿಲ್ಲಾಣ ಮೂಲಸೌಕರ್ಯವನ್ನು ಹೆಚ್ಚಿಸುವ ಉದ್ಲೇಶದಿಂದ ಬಿಹಾರದ ಪಾಟ್ನಾ ವಿಮಾನ ನಿಲ್ಲಾಣದಲ್ಲಿ ನೂತನ ದೇತೀಯ ಟರ್ಮಿನಲ್ ಹಾಗೂ ಇನ್ನಿತರ ಕಟ್ಟಡಗಳ ನಿರ್ಮಿಸುವ ಯೋಜನೆಗೆ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಅಪೂರ್ಣಗೊಂಡ ಹೋಟೆಲ್ ಗುಲ್ಮಾರ್ಗ್ ಆಶೋಕ್ ಗುಲ್ಮಾರ್ಗ್ಅನ್ನು ಜಮ್ನು ಮತ್ತು ಕಾಶ್ನೀರ ಸರ್ಕಾರಕ್ಷೆ ವರ್ಗಾಯಿಸುವ ಪಾಟ್ನಾದಲ್ಲಿರುವ ಹೋಟೆಲ್ ಪಾಟಲಿಮತ್ತ ಅಶೋಕ ಬಿಹಾರಕ್ಕೆ ವರ್ಗಾಯಿಸಲು ನಿರ್ಧರಿಸಲಾಗಿದೆ

ಗ್ರಾಮಪಂಚಾಯಿತಿಗಳಿಗೆ ಈಗ ಕಲ್ಪಿಸಲಾಗುತ್ತಿರುವ ವೇಗಕ್ಕಿಂತ ಹೆಚ್ಚನ ವೇಗದ ಅಂತರ್ಜಾಲ ಕಲ್ಪಿಸುವ ಉದ್ದೇತ ಹೊಂದಿದೆ ಇದರಿಂದ ತ್ವರಿತವಾಗಿ ಇಂಟರ್ನೆಟ್ ಬಳಕೆ ಹಾಗೂ ದತ್ತಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅನುಕೂಲವಾಗಲಿದೆ

ಮೀಸಲಾತಿ ಕೋಟಾ ನಿಗದಿಪಡಿಸುವಾಗ ಪರಿಶಿಷ್ಟ ಜಾತಿ ವರ್ಗಗಳ ಒಟ್ಲಾರೆ ಜನಸಂಖ್ಲೆಯನ್ನು ಪರಿಗಣಿಸಬೇಕೆಂಬ ಕೇಂದ್ರ ಸರ್ಕಾರದ ಮನವಿಯನ್ನು ನ್ನಾಯಾಲಯ ತಳಿಹಾಕಿದೆ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶಾ ನೇತೃತ್ತದ ಐವರು ನ್ಯಾಯಮೂರ್ತಿಗಳ ಸಂವಿಧಾನಪೀಠ ಈ ಕುರಿತು ಒಮ್ನತದ ತೀರ್ಪನ್ನು ನೀಡಿದೆ ಈ ವರ್ಗಗಳ ಉದ್ಯೋಗಿಗಳಿಗೆ ಬಡ್ತಿ ಕಲ್ಲಿಸಲು ಕೋಟಾ ನಿಗದಿಪಡಿಸಲು ರಾಜ್ಯ ಸರ್ಕಾರಗಳು ಆ ಸಮುದಾಯದ ಹಿಂದುಳದಿರುವಿಕೆಯ ದತ್ತಾಂಶ ಸಂಗಹಿಸುವ ಅಗತ್ತವಿಲ್ಲ ಎಂದು ಪೀಠ ಸೂಚಿಸಿದೆ

ಕೇಂದ್ರ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಅಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಎಸ್ಸಿ ಎಸ್ಟಿ ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ಡಿ ಮೀಸಲಾತಿ ಪರವಾಗಿ ಬಲವಾದ ವಾದ ಮಂಡಿಸಿದರು ಈ ಸಮುದಾಯ ಹಿಂದುಳಿದಿದೆ ಎಂದು ಭಾವಿಸಲಾಗಿದೆ ಈ ಸಮುದಾಯದ ಜನ ಜಾತಿ ಆಧಾರಿತ ತಾರತಮ್ನಕ್ಕೆ ಒಳಗಾಗಿದ್ದು ಕೆಲವರು ಇದರಿಂದ ಹೊರ ಬಂದಿಧರೂ ಸಮುದಾಯ ಜಾತಿಯ ಕಳಂಕದಿಂದ ಹೊರತಾಗಿಲ್ಲ ಇಂದಿಗೂ ಪರಿಸ್ತಿತಿ ಹೆಚ್ಚು ಬದಲಾಗಿಲ್ಲ ಎಂದು ವಾದಿಸಿದರು ಸರಕು ಮತ್ತು ಸೇವಾ ತೆರಿಗೆ ಜಾಲ ಜಿಎಸ್ಟಎನ್ದಲ್ಲಿ ಸರ್ಕಾರದ ಮಾಲೀಕತ್ತವನ್ನು ಹೆಚ್ಚಿಸಲು ಹಾಗೂ ಪುನ್ರಚಿತ ಯೋಜನೆಯೊಂದಿಗೆ ಹಾಲಿ ಇರುವ ಸ್ನರೂಪದ ಬದಲಾವಣೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ

ಖಾಸಗಿ ಕಂಪನಿಗಳು ಹೊಂದಿರುವ ಪಾಲನ್ನು ಸ್ನಾದೀನಪಡಿಸಿಕೊಳ್ಲುವ ಪ್ರಕ್ರಿಯೆಯನ್ನು ಆರಂಭಿಸಲು ಜಿಎಸ್ಟಿಯ ಮಂಡಳಿಗೆ ಅವಕಾಶ ನೀಡಲಾಗಿದೆ

ಭಾರತೀಯ ವೈದ್ವಕೀಯ ಮಂಡಳಿಯ ನಿರ್ವಹಣೆಗೆ ಸಮಿತಿಯೊಂದರ ರಚನೆಗೆ ಅವಕಾಶ ಕಲ್ಲಿಸುವ ಸುಗ್ರಿವಾಜ್ಷೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ಅಂಕಿತ ಹಾಕಿದ್ದಾರೆ ಭಾರತೀಯ ವೈದ್ಯಕೀಯ ಮಂಡಳಿಗೆ ಬದಲಾಗಿ ನೂತನ ಆಯೋಗ ರಚಿಸಲು ಸಂಸತ್ ವಿಧೇಯಕ ರೂಪಿಸುವವರೆಗೆ ಸುಗ್ರಿವಾಜ್ಞೆ ಜಾರಿಯಲ್ಲಿರುತ್ತದೆ